ಇಂದು ಮಧ್ಯಾಪ್ನ ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಬಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಈ ಸಮಾವೇಶದಲ್ಲಿ ದಾಖಲೆ ಪ್ರಮಾಣದ ಪ್ರತಿನಿಧಿಗಳು ಭಾಗಿಯಾಗಿದ್ದರು ಭೂಮಿಯ ಪಲವತ್ತತೆಯನ್ನು ಕಾಯ್ದುಕೊಳ್ಳುವ ಸಂಬಂಧ ದೆಹಲಿಯ ಘೋಷಣೆಯನ್ನು ಜಾಗತಿಕವಾಗಿ ಅಳವಡಿಸಿಕೊಳ್ಳಲು ಪ್ರತಿಯೊಂದು ರಾಷ್ಟ ಮುಂದಾಗಬೇಕು ಎಂದು ಹೇಳದರು ಇದೊಂದು ಅತ್ಯಂತ ಯಶಸ್ವಿ ಸಮಾವೇಶವಾಗಿದೆ ಎಂದು ಅವರು ಸಂತಸ ವ್ಯಕ್ತಪಡಿಸಿದರು ಹವಾಮಾನ ಬದಲಾವಣೆ ಹಾಗೂ ಜ್ಯೆವಿಕ ವೈವಿದ್ಯತೆಯನ್ನು ಪರಿಣಾಮಾಕಾರಿಯಾಗಿ ಜಾರಿಗೊಳಿಸುವತ್ತ ಭಾರತ ಕುಗಾಗಲೇ ಕಾರ್ಯೋನ್ನಾವಾಗಿದೆ ಎಂದರು

ಈ ಸಂದರ್ಭದಲ್ಲಿ ಮಾತನಾಡಿದ ಮರುಭೂಮಿಕರಣ ಎದುರಿಸುವ ವಿಶ್ವಸಂಸ್ಥೆಯ ಸಮಾವೇತದ ಕಾರ್ಯನಿರ್ವಾಹಕ ಕಾರ್ಯದರ್ಶಿ ಇಬ್ರಾಹಿಂ ಥೈ ಬರ ಪರಿಸ್ತಿತಿ ಎದುರಾಗದಂತೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಸಮಾವೇಶದಲ್ಲಿ ಪಾಲ್ಗೊಂಡಿದ್ದ ಪ್ರತಿಯೊಬ್ಬರಿಗೂ ಅರಿವಾಗಿದೆ ಎಂದು ಹೇಳಿದರು

ಪರಾಮರ್ಶೆ ಪ್ರಕ್ರಿಯೆಯಿಂದ ಭಾರತಕ್ಕೆ ಭೇಟಿ ನೀಡುವ ಸಿಖ್ ಸಮುದಾಯದ ವಿದೇಶಿ ಪ್ರಜೆಗಳಗೆ ತಮ್ಮ ಕುಟುಂಬಗಳ ಸದಸ್ಯರು ಮತ್ತು ರಕ್ತ ಸಂಬಂಧಿಗಳನ್ನು ಭೇಟಿ ಮಾಡಲು ಅವಕಾಶವಾಗಲಿದೆ

ಇಂತಹವರ ಪೈಕಿ ಕೆಲವರನ್ನು ಪ್ರತಿಕೂಲ ಪಟ್ಟಗೆ ಸೇರ್ಪಡೆ ಮಾಡಲಾಗಿತ್ತು

ಈ ಸಂಬಂಧ ಟ್ವೀಟ್ ಸಂದೇಶ ನೀಡಿರುವ ಅವರು ಭೂಪಾಲ್ನ ಖಟ್ಲಾಪುರ ಫಾಟ್ನಲ್ಲಿ ಸಂಭವಿಸಿದ ದೋಣಿ ದುರಂತ ತುಂಬ ನೋವನ್ನು ಉಂಟು ಮಾಡಿದೆ ಎಂದು ಹೇಳಿದ್ದಾರೆ ತಮ್ನವರನ್ನು ಕಳೆದುಕೊಮಡು ದುಃಖಿತರಾಗಿರುವ ಕುಟುಂಬಗಳಿಗೆ ಅವರು ಸಾಂತ್ವಾನ ಹೇಳಿದ್ದಾರೆ

ನಾರ್ಥರನ್ ಕಮಾಂಡ್ನ ಜನರಲ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ಲೆಫ್ಲೆನೆಂಟ್ ಜನರಲ್ ರಣಧೀರ್ ಸಿಂಗ್ ಅವರು ಇಂದು ಕಾಶ್ಮೀರ ಕಣಿವೆಗೆ ಭೇಟಿ ನೀಡಿ ಈ ವಲಯದಲ್ಲಿನ ಭದ್ರತಾ ಪರಿಸ್ಹಿತಿ ಕುರಿತು ಪರಾಮರ್ಶೆ ನಡೆಸಿದರು ಅವರೊಂದಿಗೆ ಚಿನಾರ್ ಕಾರ್ಪ್ಸ್ ಕಮಾಂಡರ್ ಲೆಫ್ಟಿನೆಂಟ್ ಜನರಲ್ ಕೆ ಜೆ ಎಸ್ ಧೀಲಾನ್ ಇದ್ದು ಉತ್ತರ ಕಾಶ್ಮೀರದ ನಿಯಂತ್ರಣ ರೇಖೆಯದ್ದಕ್ಕೂ ಸೇನೆ ನಿಯೋಜನೆ ಮಾಡಿರುವ ಘಟಕಗಳಿಗೆ ಭೇಟ ನೀಡಿದರು ಒಟ್ಟಾರೆ ಭದ್ರತಾ ಪರಿಸ್ವಿತಿ ಹಾಗೂ ನುಸುಳುಕೋರರು ಮತ್ತು ಭಯೋತ್ಪಾದಕರ ವಿರುದ್ದ ನಡೆಸಿದ ಕಾರ್ಯಾಚರಣೆ ಕುರಿತು ಉನ್ನತಾಧಿಕಾರಿಗಳಿಗೆ ಮಾಹಿತಿ ನೀಡಲಾಯಿತು

ಚಳಿಗಾಲದ ಸಂದರ್ಭದಲ್ಲಿ ನೆರೆಹೊರೆಯ ರಾಜ್ಯಗಳಲ್ಲಿ ಬೆಳೆ ತ್ಯಾಜ್ಯಕ್ಕೆ ಬೆಂಕಿ ಹಚ್ಚುವುದರಿಂದ ವಾಯುಮಾಲೀನ್ಯ ಹೆಚ್ಚಾಗಲಿದ್ದು ಇದನ್ನು ತಡೆಗಟ್ಟುವ ಉದ್ದೇಶದಿಂದ ಈ ನಿರ್ಧಾರಕ್ಕೆ ಬದಲಾಗಿದೆ ಎಂದು ಅವರು ಹೇಳಿದ್ದಾರೆ

ಈ ಮಧ್ಯೆ ಕೇಂದ್ರ ಭೂಸಾರಿಗೆ ಸಚಿವ ನಿತಿನ್ ಗಡ್ಕರಿ ಪ್ರತಿಕ್ರಿಯಿಸಿ ದೆಹಲಿಯಲ್ಲಿ ವಾಯುಮಾಲೀನ್ಯ ತಡೆಗೆ ಈ ರೀತಿಯ ವ್ಯವಸ್ಥೆಯನ್ನು ಜಾರಿಗೆ ತರುವ ಅಗತ್ಯವಿಲ್ಲ ಕೇಂದ್ರ ಸರ್ಕಾರ ಈಗಾಗಲೇ ವಾಯುಮಾಲೀನ್ಯ ತಡೆಗೆ ಪಲವಾರು ಕ್ರಮಗಳನ್ನು ಕೈಗೊಂಡಿದ್ದು ಮುಂಬರುವ ದಿನಗಳಲ್ಲಿ ಇವು ಕಣ್ಣಿಗೆ ಕಾಣಲಿವೆ ಎಂದಿದ್ದಾರೆ ಸ್ವದೇಶಿ ದರ್ಶನ್ ಯೋಜನೆಯ ಮೊದಲ ಹಂತದಲ್ಲಿ ಕೇಂದ್ರ ಸರ್ಕಾರದ ಬಿಡುಗಡೆ ಮಾಡಿದ ಹಣವನ್ನು ಗೋವಾ ಸರ್ಕಾರ ಸದ್ದಳಕೆ ಮಾಡಿಕೊಂಡಿದೆ ಎಂದು ಕೇಂದ್ರ ಪ್ರವಾಸೋದ್ಯಮ ಮತ್ತು ಸಂಸ್ಟೃತಿ ಬಾತೆ ರಾಜ್ಯ ಸಚಿವ ಪ್ರಹ್ಲಾದ್ ಸಿಂಗ್ ಪಟೇಲ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಈ ಯೋಜನೆಯಡಿ ಗೋವಾ ರಾಜ್ಯಕ್ಷೆ ಇನ್ನು ಹೆಚ್ಚನ ಆರ್ಥಿಕ ನೆರವು ನೀಡುವ ಭರವಸೆಯನ್ನು ಸಚಿವರು ನೀಡಿದರು ಪಣಜಿಯಲ್ಲಿಂದು ಸ್ವದೇಶಿ ದರ್ಶನ್ ಯೋಜನೆಗಳ ಅನುಷ್ಠಾನಕ್ಕೆ ಅಡಿಗಲ್ಲು ಹಾಗೂ ಉದ್ಘಾಟನೆ ನೆರವೇರಿಸಿದ ಅವರು ಇದೇ ಸಂದರ್ಭದಲ್ಲಿ ಗೋವಾ ಟೂರಿಸಂ ಮೊಬೈಲ್ ಅಖ್ಲಿಕೇಷನ್ಗೆ ಚಾಲನೆ ನೀಡಿದರು ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಮಾತನಾಡಿ ರಾಜ್ಯದಲ್ಲಿ ವೈದ್ಯಕೀಯ ಪ್ರವಾಸೋದ್ಯಮ ಅಭಿವೃದ್ಧಿಗಾಗಿ ಕಾನೂನಿಗೆ ತಿದ್ದುಪಡಿ ತರುವ ಚಿಂತನೆ ಸರ್ಕಾರಕ್ಕೆ ಇದೆ ಎಂದು ಹೇಳಿದರು ಹಣ ವರ್ಗಾವಣೆ ಪ್ರಕರಣ ಸಂಬಂಧ ಜಾರಿ ನಿರ್ದೇಶನಾಲಯಕ್ಕೆ ಶರಣಾಗಲು ಅವಕಾಶ ಕಲ್ಪಸಬೇಕೆಂಬ ಕೇಂದ್ರದ ಮಾಜಿ ಹಣಕಾಸು ಸಚಿವ ಪಿ ಚಿದಂಬರಂ ಅವರ ಮನವಿಯನ್ನು ಸಿಬಿಐನ ವಿಶೇಷ ನ್ಯಾಯಾಲಯವೊಂದು ತಳ್ಳಿಹಾಕಿದೆ ಐಎನ್ಎಕ್ಸ್ ಮೀಡಿಯಾ ಭ್ರಷ್ಟಾಚಾರ ಹಗರಣ ಸಂಬಂಧ ತನಿಖೆ ನಡೆಸುತ್ತಿರುವ ಸಿಬಿಐ ಚಿದಂಬರಂ ಅವರನ್ನು ಸದ್ದಕ್ಕೆ ತಿಹಾರ್ ಜೈಲಿನಲ್ಲಿ ಬಂಧಿಸಿಟ್ಟಿದೆ ವಿಶೇಷ ನ್ಯಾಯಮೂರ್ತಿ ಅಜಯ್ ಕುಮಾರ್ ಕುಪರ್ ಚಿದಂಬರಂ ಮನವಿಯನ್ನು ತಳ್ಳಿಹಾಕಿದರು ಐಎನ್ಎಕ್ಸ್ ಮೀಡಿಯಾ ಭ್ರಷ್ಟಾಚಾರ ಹಗರಣ ಸಂಬಂಧ ಚಿದಂಬರಂ ಅವರನ್ನು ಬಂಧಿಸುವುದು ಅಗತ್ತವಿದೆ ಎಂದು ಜಾರಿ ನಿರ್ದೇಶನಾಲಯಕ್ಕೆ ತಿಳಿಸಿತ್ತು ಶಾರದಾ ಚಿಟ್ಫಂಡ್ ಹಗರಣಕ್ಕೆ ಸಂಬಂಧಿಸಿದಂತೆ ಕೊಲ್ಲತ್ತಾದ ಮಾಜಿ ಪೊಲೀಸ್ ಆಯುಕ್ತ ರಾಜೀವ್ ಕುಮಾರ್ ಅವರನ್ನು ಬಂಧಿಸದಂತೆ ನೀಡಲಾಗಿದ್ದ ಆದೇಶವನ್ನು ಕಲ್ಕತ್ತಾ ಹೈಕೋರ್ಟ್ ಇಂದು ಹಿಂಪಡೆದಿದೆ ಈ ಹಗರಣದಲ್ಲಿ ಹೆಚ್ಚಿನ ವಿಚಾರಣೆಗೆ ಖುದ್ದು ಹಾಜರಾಗುವಂತೆ ಸಿಬಿಐ ನೀಡಿರುವ ನೋಟಸ್ ರದ್ದುಪಡಿಸಬೇಕೆಂದು ರಾಜೀವ್ಕುಮಾರ್ ಮಾಡಿಕೊಂಡ ಮನವಿಯನ್ನು ಕೋರ್ಟ್ ತಿರಸ್ತರಿಸಿದೆ ರಾಜೀವ್ಕುಮಾರ್ ಪ್ರಸ್ತುತ ಪಶ್ಚಿಮಾ ಬಂಗಾಳದ ಸಿಐಡಿ ವಿಭಾಗದ ಹೆಚ್ಚುವರಿ ಮಹಾನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ

ಇದಕ್ಕೂ ಮುನ್ನ ಶಾರದಾ ಚಿಟ್ಫಂಡ್ ಹಗರಣ ಕುರಿತು ತನಿಖೆ ನಡೆಸಲು ರಾಜ್ಯ ಸರ್ಕಾರ ನೇಮಕ ಮಾಡಿದ್ದ ವಿಶೇಷ ತನಿಖಾ ತಂಡದಲ್ಲಿ ರಾಜೀವ್ಕುಮಾರ್ ಸಹ ಒಬ್ಬರಾಗಿದ್ದರು ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯದ ವಶದಲ್ಲಿರುವ ಮಾಜಿ ಸಚಿವ ಡಿ

ಶಿವಕುಮಾರ್ ಪರ ಅಭಿಷೇಕ್ ಮನು ಸಿಂಫ್ಟಿ ಹಾಗೂ ಜಾರಿ ನಿರ್ದೇಶನಾಲಯದ ಪರ ಕೆ

ನಟರಾಜ್ ವಾದ ಮಂಡಿಸಿದರು

ನವದೆಹಲಿಯ ಸಫ್ದರ್ಜಂಗ್ ಆಸ್ಪತ್ರೆಯಲ್ಲಿ ಯೂನಾನಿ ವೈದ್ಯಕೀಯ ಕೇಂದ್ರ ಮತ್ತು ಸಿದ್ದ ಕ್ಲಿನಿಕಲ್ ಸಂಶೋಧನಾ ಫಟಕವನ್ನು ಉದ್ವಾಟಿಸಿದ ಕೇಂದ್ರ ಆಯುಷ್ ಖಾತೆ ಸಚಿವ ಶ್ರೀಪಾದ್ ಯೆಸ್ನೊ ನಾಯಕ್ ಈ ವಿಷಯ ತಿಳಿಸಿದರು ದೇಶದ ವಿವಿಧ ಭಾಗಗಳಿಂದ ಸಫ್ಷರ್ಜಂಗ್ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಈ ಎರಡೂ ಕೇಂದ್ರಗಳ ಮುಖಾಂತರ ಯೂನಾನಿ ಮತ್ತು ಸಿದ್ದ ವೈದ್ಯಕೀಯ ಪದ್ಧತಿಗಳಂತೆ ಸೂಕ್ತ ಚಿಕಿತ್ಲೆ ನೀಡಲಾಗುವುದು ಎಂದರು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

ದಕ್ಷಿಣ ಸುಡಾನ್ನ ಯುಎನ್ ಮಿಷನ್ನಲ್ಲಿ ಗಣನೀಯ ಸೇವೆ ಸಲ್ಲಿಸಿರುವುದನ್ನು ಪರಿಗಣಿಸಿ ಭಾರತದ ಐವರು ಮಹಿಳಾ ಮೊಲೀಸ್ ಅಧಿಕಾರಿಗಳನ್ನು ವಿಶ್ವಸಂಸ್ಥೆ ಗೌರವಿಸಿದೆ ಮಂಗಳವಾರ ನಡೆದ ದಕ್ಷಿಣ ಸುಡಾನ್ನ ಜುವಾದಲ್ಲಿನ ಯುನ್ನೆಟೆಡ್ನೇಷನ್ ಮಿಷನ್ನ ಮೆಡಲ್ ಪರೇಡ್ನಲ್ಲಿ ಐವರು ಭಾರತೀಯ ಮಹಿಳಾ ಮೊಲೀಸ್ ಅಧಿಕಾರಿಗಳು ಯುಎನ್ ಪದಕಗಳನ್ನು ಪಡೆದುಕೊಂಡರು ಗಲಭೆ ಪೀಡಿತ ದಕ್ಷಿಣ ಸುಡಾನ್ನಲ್ಲಿ ನಾಗರಿಕರನ್ನು ರಕ್ಷಿಸಬೇಕೆಂಬ ವಿಶ್ವಸಂಸ್ಥೆಯ ಆದೇಶವನ್ನು ಎತ್ತಿಹಿಡಿದ ಮಹಿಳಾ ಪೊಲೀಸ್ ಅಧಿಕಾರಿಗಳನ್ನು ಸತ್ತರಿಸಲಾಗಿದೆ ಭತ್ತದ ಒಣ ಹುಲ್ಲು ಮತ್ತು ಪತ್ತಿಕಡ್ಡಿಗಳಂತಹ ಕೃಷಿ ತ್ಯಾಜ್ಯದಿಂದ ಜೈವಿಕ ಸಿಎನ್ಜಿ ಉತ್ವಾದನೆ ಮಾಡುವುದರಿಂದ ವಿದರ್ಬವಲಯದಲ್ಲಿ ಉದ್ದೋಗ ಸೃಷ್ಟಿಗೆ ಅವಕಾಶವಾಗಲಿದೆ ಎಂದು ಕೇಂದ್ರ ಭೂಸಾರಿಗೆ ಮತ್ತು ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ತರಿ ಹೇಳಿದ್ದಾರೆ